ಕೇರಳದಲ್ಲಿ ನೆರೆಪರಿಸ್ಥಿತಿ ಸುಧಾರಣೆ ಕೊಚ್ಚಿ ನೌಕಾ ವಿಮಾನ ನಿಲ್ದಾಣದಿಂದ ವಾಣಿಜ್ಞಿಕ ವಿಮಾನ ಸೇವೆ ಇಂದು ಮತ್ತೆ ಆರಂಭ

ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಮಳೆ ಸಂತ್ರಸ್ತರಿಗೆ ನೆರವಾಗಲು ಭಾರತೀಯ ಸೇನೆಯ ಡೋಗ್ರಾ ರೆಜಿಮೆಂಟ್ ಹಾಗೂ ಕರ್ನಾಟಕ ನಾಗರಿಕ ರಕ್ಷಣಾ ಸ್ವಯಂಸೇವಕರಿಂದ ಸಮರೋಪಾದಿಯ ಕಾರ್ಯಾಚರಣೆ ಪ್ರಗತಿಯಲ್ಲಿ

ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಷೇಯಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ದೆಹಲಿಯಲ್ಲಿ ಇಂದು ಸರ್ವ ಪಕ್ಷ ಪ್ರಾರ್ಥನಾ ಸಭೆ

ಕೇರಳದಲ್ಲಿ ವಾಣಿಜ್ಯ ಉದ್ದೇಶಿತ ವೈಮಾನಿಕ ಕಾರ್ಯಾಚರಣೆಗಳನ್ನು ಕೊಚ್ಚಿಯಲ್ಲಿರುವ ನೌಕಾಪಡೆಯ ವಿಮಾನ ನಿಲ್ದಾಣದಿಂದ ಇಂದು ಬೆಳಿಗ್ಗೆ ಪುನಃ ಆರಂಭಿಸಲಾಗಿದೆ

ಈ ನಡುವೆ ರಾಜಧಾನಿ ತಿರವುನಂತಪುರ ಮತ್ತು ಎರ್ನಾಕುಲಂ ನಗರಗಳ ನಡುವೆ ರೈಲು ಸಂಚಾರ ಸೇವೆಯೂ ಸಹ ನಿಧಾನಗತಿಯಲ್ಲಿ ಆರಂಭವಾಗುತ್ತಿದೆ ಎರ್ನಾಕುಲಂ ತಿರುವನಂತಪುರಂ ಮತ್ತು ಅಲಮಳ ಕೊಟ್ಲಾಯಂ ಮಾರ್ಗಗಳಲ್ಲೂ ರೈಲು ಸೇವೆಯನ್ನು ಆರಂಭಿಸಲಾಗಿದೆ ಈ ರೈಲುಗಳಲ್ಲಿ ನೂರಾರು ಜನರು ತಮ್ಮ ನೆರೆ ಸಂತ್ರಸ್ತ ಬಂಧು ಮಿತ್ರರಿಗೆ ಆಹಾರ ನೀರು ಕೊಂಡ್ನೊಯುತ್ನಿದ್ಗಾರೆ

ಅಲಮಳ ಜಿಲ್ಲೆಯ ಜೆಂಗನೂರ್ನಲ್ಲಿ ತೀವ್ರ ಮಳೆ ಮತ್ತು ಶ್ರವಾಹದಿಂದ ಭಾರಿ ಹಾನಿಯಾಗಿದ್ದು ಸಮಾರೋಪಾದಿಯಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಈ ನಡುವೆ ಬಂಗಾಳ ಕೊಲ್ಲಿಯ ಆಗ್ನೇಯ ದಿಕ್ಕಿನಲ್ಲಿ ಮತ್ತೆ ವಾಯು ಭಾರ ಕುಸಿತ ಉಂಟಾಗಿರುವುದಾಗಿ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಆದಾಗ್ಲೂ ಕೇರಳದಲ್ಲಿ ಇದರಿಂದ ಹೆಚ್ಚು ಮಳೆಯಾಗುವ ಸಾಧ್ಯತೆ ಕಡಿಮೆ ಎಂದೂ ಸಹ ಮಾಹಿತಿ ನೀಡಲಾಗಿದೆ

ಇಡುಕಿಯಲ್ಲಿ ದಾಖಲೆಯ ಮಳೆಯಾಗಿದ್ದು ಪಾಲಕಾಡ್ನಲ್ಲಿಯೂ ಮಳೆ ಪ್ರಮಾಣ ಹೆಚ್ಚಾಗಿದೆ

ರಕ್ಷಣಾ ಇಲಾಖೆಯ ಸಿಬ್ಲಂದಿ ರಾಷ್ಷೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳು ಮೀನುಗಾರರು ಮತ್ತು ಸ್ಥಳೀಯ ಜನತೆ ರಕ್ಷಣಾ ಕಾರ್ಯಚರಣೆಗಳಿಗೆ ಕ್ಷೆಜೋಡಿಸಿದ್ದಾರೆ

ಸಾಂಕ್ರಮಿಕ ರೋಗಗಳು ಹರಡದಂತೆ ಕಟ್ಟೆಚ್ಚರ ವಹಿಸಲಾಗುತ್ತಿದೆ ಗಂಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿರುವ ಸಾರ್ವಜನಿಕರು ತಮ್ಮ ಮನೆಗಳಗೆ ಹಿಂದಿರುಗುತ್ತಿದ್ದಾರೆಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಿಳಿಸಿದ್ದಾರೆ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲೂ ಸತತ ಮಳೆ ಮತ್ತು ಭಾರಿ ಪ್ರವಾಹದಿಂದಾಗಿ ಉಂಟಾಗಿರುವ ಭೂಕುಸಿತದಂತಹ ನೈಸರ್ಗಿಕ ವಿಕೋಪದಿಂದ ತತ್ತರಿಸಿರುವ ಪ್ರದೇಶಗಳಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ ನಿನ್ನೆ ಜಿಲ್ಲೆಗೆ ಮುಖ್ಚಮಂತ್ರಿ ಎಚ್

ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದರು ಇನ್ನು ಮೂರು ದಿನಗಳಲ್ಲಿ ಜಿಲ್ಲೆಯಲ್ಲಿ ಮನೆ ಕಳೆದುಕೊಂಡ ನಿರಾತ್ರಿತರಿಗೆ ತಾತ್ಕಾಲಿಕ ಶೆಡ್ಗಳಲ್ಲಿ ಆಶ್ರಯ ಕಲ್ಪಿಸುವಂತೆ ಆದೇಶಿಸಿದರು ಜೆಲ್ಲಾಕೇಂದ್ರ ಮಡಿಕೇರಿಯಲ್ಲಿ ನಿನ್ನೆ ಅಧಿಕಾರಿಗಳ ತುರ್ತು ಸಭೆ ನಡೆಸಿ ಕೈಗೊಂಡ ಪರಿಹಾರ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದ ಮುಖ್ಜಮಂತ್ರಿ ಅಗತ್ತ ಸೂಚನೆಗಳನ್ನು ನೀಡಿದ್ದಾರೆ ಜೆಲ್ಲೆಯಲ್ಲಿ ಸಂಪರ್ಕ ಕಳೆದುಕೊಂಡ ರಸ್ತೆಗಳ ಮರುಸಂಪರ್ಕಕ್ಕೆ ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕುಮಾರಸ್ವಾಮಿ ಸೂಚಿಸಿದರು ಕಳೆದ ಗುರುವಾರದಂದು ನಿಧನರಾದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ಇಂದು ನವದೆಹಲಿಯಲ್ಲಿ ಸರ್ವಪಕ್ಷಗಳ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯಲ್ಲಿ ವಿವಿಧ ಪಕ್ಷಗಳ ನಾಯಕರು ಹಾಗೂ ಸಮಾಜದ ಹಲವು ರಂಗಗಳ ಗಣ್ಣರು ಪಾಲ್ಗೊಳ್ಲಲಿದ್ದಾರೆ

ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗು ವಾಜಪೇಯಿ ಅವರ ಸಂಬಂಧಿಕರು ಭಾಗವಹಿಸಲಿದ್ದಾರೆ ಅಟಲ್ ಜೀ ಅವರ ಚಿತಾಭಸ್ವನ್ನು ಉತ್ತರಾಖಂಡದ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ನಿನ್ನೆ ವಿಸರ್ಜಿಸಲಾಯಿತು ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಜನ್ನದಿನದ ಅಂಗವಾಗಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೌರವಾರ್ಪಣೆ ಸಲ್ಲಿಸಿದರು ದೇಶದ ಅಭಿವೃದ್ದಿಗೆ ರಾಜೀವ್ ಗಾಂಧಿಯವರ ಪರಿಶ್ರಮವನ್ನು ಸ್ಥರಿಸಿ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ

ಹಿಂದಿನ ಯುಪಿಎ ಸರ್ಕಾರದ ನೀತಿಗಳಿಂದ ಅತಿದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಆರ್ಥಿಕ ಅಸ್ಟಿರತೆ ಉಂಟಾಗಿದೆ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲ ಆರೋಪಿಸಿದ್ದಾರೆ ಫೇಸ್ಬುಕ್ ಪುಟದಲ್ಲಿ ಅವರು ಯುಪಿಎ ಸರ್ಕಾರದ ಆಡಳಿತದ ಸಮಯದಲ್ಲಿ ಹಣಕಾಸಿನ ಶಿಸ್ತಿನ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲಾಗುತ್ತಿತ್ತು ಹಣಕಾಸಿನ ಶಿಸ್ತು ಇರಲಿಲ್ಲ ಸಾಲ ನೀಡಿಕೆಯಲ್ಲಿ ಬ್ಲಾಂಕುಗಳಿಗೆ ಎಷ್ಲರ ಮಟ್ಲಗೆ ಸಲಹೆ ನೀಡಲಾಗಿತ್ತೆಂದರೆ ವಾಸ್ತವವನ್ನು ಬದಿಗೊತ್ತಿ ಬ್ಯಾಂಕುಗಳಲ್ಲಿ ಆರ್ಥಿಕ ಪರಿಸ್ತಿತಿಯನ್ನು ಅಪಾಯದ ಮಟ್ಟಕ್ಕೆ ತಳ್ಳಲಾಗಿತ್ತು

ದೇಶೀಯವಾಗಿ ಅಭಿವೃದ್ದಿಪಡಿಸಿದ ಆಂಟ ಟ್ಲಾಂಕ್ ಕ್ಷಿಪಣಿ ಹೆಲಿನಾ ವನ್ನು ನಿನ್ನೆ ರಾಜಸ್ತಾನದ ಮೋಖ್ರಾನ್ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಈ ಶಸ್ತಾಸ್ತ ಯಾವುದೇ ತೊಡಕಿಲ್ಲದೆ ಸಲೀಸಾಗಿ ಉಡಾವಣೆಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ ಈ ಕ್ಷಿಪಣಿ ಹೆಚ್ಚನ ನಿಖರತೆಯೊಂದಿಗೆ ತನ್ನ ಗುರಿ ತಲುಪಿದೆ ಎಂದು ತಿಳಿಸಿದೆ ದೇಶೀಯ ನಿರ್ಮಿತ ಹಾಗೂ ಅಭಿವೃದ್ದಿಪಡಿಸಿದ ಮಾರ್ಗದರ್ಶಿ ಬಾಂಬ್ಗಳನ್ನೊಳಗೊಂಡ ಸ್ಟಾಟ್ ಆಂಟ ಏರ್ಫೀಲ್ಡ್ ಶಸ್ತಾಸ್ತ ವನ್ನು ಸಹ ಜೈಸಲ್ಲೇರ್ನ ಚಂದನ್ ವ್ಯಾಪ್ತಿಯ ಐಎಎಫ್ ವಿಮಾನದ ಮೂಲಕ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು

ಅಲ್ಲಿಯ ರಾಷ್ಟಾಧಕ್ಷ ಮಮ್ನನ್ ಹುಸೇನ್ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಣತೆಯ ಪ್ರಮಾಣ ವಚನವನ್ನು ಇಸ್ನಾಮಬಾದ್ನಲ್ಲಿ ಇರುವ ರಾಷ್ಟಾಧ್ವಕ್ಷರ ಸದನದಲ್ಲಿ ನಡೆದ ಸಮಾರಂಭದಲ್ಲಿ ಬೋದಿಸಿದರು

ಪಾಕಿಸ್ತಾನ್ ತೆಹರಿಕ್ ಎ ಇನ್ಲಾಫ್ ಪಕ್ಷದ ಉಪಾಧ್ಯಕ್ಷ ಮಖದೂಮ್ ಶಾ ಮೆಹಮೂದ್ ಖುರೇಶಿ ಪಾಕಿಸ್ತಾನದ ನೂತನ ವಿದೇಶಾಂಗ ಸಚಿವರಾಗಿ ಕಾರ್ಯ ನಿರ್ವಹಿಸಲಿದ್ದಾರೆ ಇದೇ ಪಕ್ಷದ ಸದಸ್ನ ಅಸ್ತದ್ ಉಮರ್ಗೆ ಹಣಕಾಸು ಮತ್ತು ಕಂದಾಯ ಇಲಾಖೆಯ ಹೊಣೆಗಾರಿಕೆ ವಹಿಸಲಾಗಿದೆ ಪಕ್ಷದ ಮಾಹಿತಿ ಕಾರ್ಯದರ್ಶಿ ಫವಾದ್ ಚೌದರಿ ಅವರನ್ನು ಸಮಾಚಾರ ಮತ್ತು ಪ್ರಸಾರ ಸಚಿವರನ್ನಾಗಿ ನೇಮಿಸಲಾಗಿದೆ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ದೇಶದ ಒಳಡಾಳಿತ ಖಾತೆಯನ್ನು ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ ರಕ್ಷಣಾ ಖಾತೆಯನ್ನು ಪರ್ವೇಜ್ ಖಠ್ಠಕ್ ನಿರ್ವಹಿಸಲಿದ್ದಾರೆ ಮಖದೂಮ್ ಖುಸ್ತೋ ಭಕ್ತಿಯಾರ್ ಅವರಿಗೆ ಜಲಸಂಪನ್ಮೂಲಗಳ ಇಲಾಖೆಯ ಜವಬ್ದಾರಿಯನ್ನು ನೀಡಲಾಗಿದೆ ಪಾಕಿಸ್ತಾನ್ ತೆಹರೀಕ್ ಎ ಇನ್ಲಾಫ್ ಪಕ್ಷದ ಮಿತ್ರ ಪಕ್ಷಗಳಾದ ಮುತ್ತಾಹಿದ ಖ್ವಾಮಿ ಮುಮೆಂಟ್ ಪಾಕಿಸ್ತಾನ್ ಮುಕ್ಷಿಂ ಲೀಗ್ ಬಲೂಚಿಸ್ತಾನ್ ಅವಾಮಿ ಪಾರ್ಟಿ ಅವಾಮಿ ಮುಸ್ಷಿಂ ಲೀಗ್ ಮುತ್ತಾಹಿದ ಖ್ವಾಮಿ ಮುಮೆಂಟ್ ಪಿ ಗ್ರಾಂಡ್ ಡ್ರೆಮೊಕ್ರಾಟಕ್ ಅಲಿಯನ್ಸ್ ಮತ್ತು ಒಬ್ಬ ಪಕ್ಷೇತರ ಸದಸ್ದರಿಗೂ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ಸಕಾರಾತ್ವಕ ಮನೋಭಾವ ಭದ್ರತೆ ಜನರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುವುದು ಹಾಗೂ ಸಮಾನ ಮನೋಭಾವ ಮತ್ತು ಮೌಲ್ಲಗಳ ಆಧಾರದ ಮೇಲೆ ಒಂದು ಬಲಿಷ್ಟ ರಾಷ್ಟ ಹಾಗೂ ವಿಶ್ವದ ನಿರ್ಮಾಣ ಸಾಧ್ಯವೆಂದು ಅವರು ಹೇಳಿದ್ದಾರೆ ಬಡವ ಬಲ್ಲಿದರ ನಡುವೆ ಅಂತರವನ್ನು ಕಡಿಮೆ ಮಾಡಿ ಸ್ಥಳೀಯರ ಅಭಿವೃದ್ದಿಗೆ ತ್ರಮಿಸುವುದಾಗಿ ಹೇಳಿರುವ ಅವರನ್ನು ಚುನಾವಣೆಗೆ ಲಿಬರಲ್ ಪಾರ್ಟಯೂ ಮಂಟ್ರಿಯಲ್ನ ಪಪಿನಿಯೊವ್ ಜಿಲ್ಲೆಯಲ್ಲಿ ನಾಮ ನಿರ್ದೇಶನ ಮಾಡಿತ್ತು

ಶೂಟಿಂಗ್ ಸ್ವರ್ಧೆಗಳಲ್ಲಿ ಭಾರತ ಇದುವರೆಗೆ ಒಂದು ಚಿನ್ನ ಒಂದು ಬೆಳ್ಳಿ ಮತ್ತು ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ

ಈ ಸ್ಪರ್ಧೆಯಲ್ಲಿ ಚೀನಾ ಚಿನ್ನದ ಪದಕವನ್ನು ಹಾಗೂ ಚೈನೀಸ್ ತೈಪೆ ಕಂಚಿನ ಪದಕವನ್ನು ಗೆದ್ದುಕೊಂಡವು

ಈ ಸ್ಪರ್ಧೆಯಲ್ಲಿ ಚಿನ್ನ ಬೆಳ್ಳ ಮತ್ತು ಕಂಚಿನ ಪದಕಗಳು ಕ್ರಮವಾಗಿ ಚೀನಾ ಕೊರಿಯಾ ಮತ್ತು ಮಂಗೋಲಿಯಾ ಆಟಗಾರರ ಪಾಲಾದವು ಭಾರತೀಯ ಪುರುಷರ ಹಾಕಿ ತಂಡ ಇಂದು ತನ್ನ ಮೊದಲ ಪಂದ್ಯವನ್ನು ಇಂಡೋನೇಷಿಯ ವಿರುದ್ಧ ಆಡಲಿದೆ ಇದಲ್ಲದೆ ಜಿಮ್ಯಾಸ್ಟಿಕ್ಸ್ ಟೆನ್ನಿಸ್ ಈಜು ರೋಯಿಂಗ್ ಕಬ್ಬಡಿ ಮತ್ತು ತೇಕ್ವಾಂಡೊ ಪಂದ್ಯಗಳಲ್ಲಿ ಇಂದು ಭಾರತೀಯ ಆಟಗಾರರು ಸೆಣಸಲಿದ್ದಾರೆ ಒಂದು ಚಿನ್ನ